ಈ ಯೋಜನೆಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಡ್ರೇ ಡಾಕ್ ನಲ್ಲಿ ಹಡಗು ದುರಸ್ತಿ ವ್ಯವಸ್ಟೆ ಸುಗಮ ಸರಕು ಸಾಗಾಟಕ್ಕಾಗಿ ಮತ್ತು ನದಿ ಮುಂಭಾಗದ ಅಭಿವೃದ್ದಿ ಯೋಜನೆಗಾಗಿ ಕೋಲ್ಕತ್ತಾ ಬಂದರಿನಲ್ಲಿ ಕೋಲ್ಕತ್ತಾ ಡಾಕ್ ವ್ವವಸ್ಥೆಯ ಮೇಲ್ದರ್ಜೆಗೇರಿಸಲಾದ ರೈಲ್ವೆ ಮೂಲಸೌಕರ್ಯವೂ ಸೇರಿದೆ ಸಂಯೋಜಿತ ಸಾರಿಗೆ ನೀತಿಯ ಮೂಲಕ ಒಳನಾಡ ಜಲ ಮಾರ್ಗ ಸಂಪರ್ಕದ ವಿಸ್ತರಣೆ ಯೋಜನೆಯನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ ಎಂದು ಪ್ರಧಾನಿ ಈ ಸಂದರ್ಭದಲ್ಲಿ ತಿಳಿಸಿದರು ಕೇಂದ್ರ ಸರ್ಕಾರ ಸಾಗರ ಮಾಲಾ ಯೋಜನೆಯಡಿ ಹಳೆಯ ಬಂದರುಗಳನ್ನು ಆಧುನೀಕರಿಸುತ್ತಿದೆ ಮತ್ತು ಹೊಸ ಬಂದರುಗಳನ್ನು ಅಭಿವೃದ್ದಿಪಡಿಸುತ್ತಿದೆ ಎಂದೂ ತಿಳಿಸಿದರು ದೇಶದಲ್ಲಿ ಜಲ ಆಧಾರಿತ ಪ್ರವಾಸೋದ್ಯಮ ವಿಸ್ತರಣೆಯ ಜೊತೆಗೆ ಬಂದರು ಸಂಪರ್ಕಿತ ನಗರಗಳಲ್ಲಿ ಹೊಸ ಮೂಲಸೌಕರ್ಯ ಸೃಷ್ಟಿಯ ಅಗತ್ಯ ಪ್ರತಿಪಾದಿಸಿದರು

ಪೌರತ್ವ ತಿದ್ದುಪಡಿ ಕಾಯಿದೆ ಪೌರತ್ವ ನೀಡುವುದೇ ಹೊರತು ಯಾರೊಬ್ಬರಿಂದ ಪೌರತ್ವ ಕಸಿದುಕೊಳ್ಳುವುದಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚರಿಸಿದ್ದಾರೆ ಪಶ್ಚಿಮ ಬಂಗಾಳದ ರಾಮಕೃಷ್ಣ ಮಿಷನ್ ನ ಕೇಂದ್ರ ಸ್ಥಾನ ಬೇಲೂರು ಮಠದಲ್ಲಿ ನಡೆದ ಸಮಾರಂಭದಲ್ಲಿ ಮಾತನಾಡಿ ನೂತನ ಪೌರತ್ವ ಕಾಯಿದೆಯನ್ನು ಬಲವಾಗಿ ಸಮರ್ಥಿಸಿಕೊಂಡ ಪ್ರಧಾನಿ ಯುವಜನರಿಗೆ ಕಾಯಿದೆಯ ಬಗ್ಗೆ ತಪ್ಪು ಮಾಹಿತಿ ನೀಡಲಾಗುತ್ತಿದೆ ಎಂದರು ಇದು ಪೌರತ್ವ ನೀಡಲು ರಾತ್ರಿ ಬೆಳಗಾಗುವುದರೊಳಗೆ ತಂದ ಕಾಯಿದೆ ಅಲ್ಲ ಎಂಬುದನ್ನು ದೇಶದ ಯುವಕರಿಗೆ ಅದರಲ್ಲೂ ಪಶ್ಚಿಮ ಬಂಗಾಳ ಮತ್ತು ಈಶಾನ್ಯ ರಾಜ್ಯಗಳ ಯುವಜನರಿಗೆ ತಿಳಸಲಿಟ್ಟಿಸುವುದಾಗಿ ಹೇಳದರು ಮಹಾತ್ನಾ ಗಾಂಧಿ ಅವರು ಕೂಡ ಧಾರ್ಮಿಕ ಕಿರುಕುಳಕ್ಕೆ ಒಳಗಾಗಿ ಬಂದವರಿಗೆ ಭಾರತೀಯ ಪೌರತ್ವ ನೀಡುವುದರ ಪರವಾಗಿದ್ದರು ಈ ಸರ್ಕಾರ ಸ್ವಾತಂತ್ರ್ಯ ಹೋರಾಟಗಾರರ ಆಶಯಕ್ಕೆ ಅನುಗುಣವಾಗಿ ನಡೆದುಕೊಂಡಿದೆ ಎಂದು ಪ್ರಧಾನಿ ಹೇಳಿದರು ಈಶಾನ್ಯದಲ್ಲಿ ನಡೆಯುತ್ತಿರುವ ಸಿಎಎ ವಿರೋಧಿ ಪ್ರತಿಭಟನೆ ಕುರಿತಂತೆ ಮಾತನಾಡಿದ ಪ್ರಧಾನಿ ವಲಯದ ಜನರ ಸಂಸ್ಕೃತಿ ಮತ್ತು ವಿಭಿನ್ನ ಗುರುತು ರಕ್ಷಿಸುವ ಭರವಸೆ ನೀಡಿದರು ಮತ್ತು ನೂತನ ಕಾಯಿದೆ ಅವರ ಹಿತಕ್ಷೆ ಫಾಸಿ ಮಾಡುವುದಿಲ್ಲ ಎಂದರು ದೇಶ ವಿಭಜನೆಯ ಬಳಿಕ ಪಾಕಿಸ್ತಾನದಲ್ಲಿ ಕೀಳಾಗಿ ಕಂಡವರಿಗಾಗಿ ಪೌರತ್ವ ಕಾಯಿದೆಯಲ್ಲಿ ಕೆಲವು ಬದಲಾವಣೆ ಮಾಡಲಾಗಿದೆ ಅಷ್ಟೇ ಎಂದು ಪ್ರಧಾನಿ ಸ್ಪಷ್ಟಪಡಿಸಿದರು ಪಶ್ಚಿಮ ಬಂಗಾಳದ ಅಭಿವೃದ್ದಿಗೆ ಎಲ್ಲ ರೀತಿಯ ನೆರವಿನ ಭರವಸೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೀಡಿದ್ದಾರೆ ಕೋಲ್ಕತ್ತಾದಲ್ಲಿಂದು ಬೆಳಗ್ಗೆ ಸಮಾರಂಭವೊಂದರಲ್ಲಿ ಮಾತನಾಡಿದ ಅವರು ಆಯುಷ್ಮಾನ್ ಭಾರತ ಮತ್ತು ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಅನುಷ್ಠಾನಗೊಳಿಸಲು ನೀತಿ ನಿರೂಪಕರಿಗೆ ಉತ್ತಮ ಪ್ರಜ್ಞೆ ಇರಬೇಕಾಗುತ್ತದೆ ಎಂದ ಅವರು ಪಶ್ಚಿಮ ಬಂಗಾಳದಲ್ಲಿ ಈ ಯೋಜನೆಗಳು ಅನುಷ್ಠಾನಕ್ಕೆ ಬಾರದ ಕಾರಣ ಹಲವು ಬಡವರು ಉಚಿತ ಚಿಕಿತ್ಸೆಯಿಂದ ವಂಚಿತರಾಗಿದ್ದರೆ ರೈತರು ಕೃಷಿ ಸಂಬಂಧಿತ ಪ್ರಯೋಜನಗಳಿಂದ ವಂಚಿತರಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು ಈ ಎರಡು ಯೋಜನೆಗಳಡಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣವನ್ನು ವರ್ಗಾವಣೆ ಮಾಡಲಾಗುತ್ತಿದೆ ಎಂದು ಮೋದಿ ಹೇಳಿದರು ಸಿಎಎಯಲ್ಲಿ ಎಲ್ಲಿಯೂ ಪೌರತ್ವವನ್ನು ಕಸಿದುಕೊಳ್ಳುವ ಅವಕಾಶವಿಲ್ಲ ಬದಲಾಗಿ ಪೌರತ್ವ ನೀಡುವ ಅವಕಾಶ ಮಾತ್ರ ಇದೆ ಎಂದು ಜಬಲ್ಲುರದಲ್ಲಿಂದು ಬಿಜೆಪಿ ರಾಷ್ಟೀಯ ಅಧ್ವಕ್ಷ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳದ್ದಾರೆ ಮಧ್ಯಪ್ರದೇಶದ ಜಬಲ್ಪುರದಲ್ಲಿಂದು ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ದೇಶದಲ್ಲಿರುವ ಅಲ್ಪಸಂಖ್ಯಾತರಿಗೆ ಅವರ ಪೌರತ್ವ ಹೋಗಿ ಬಿಡುತ್ತದೆ ಎಂದು ತಪ್ಪು ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಸಿಎಎಯಲ್ಲಿ ದೇಶದ ಯಾವುದೇ ಒಬ್ಬ ವ್ಯಕ್ತಿಯ ಪೌರತ್ವವನ್ನು ಕಸಿದುಕೊಳ್ಳುವ ನಿಯಮ ಇದ್ದಲ್ಲಿ ಹುಡುಕಿ ತೋರಿಸುವಂತೆ ಪ್ರತಿಪಕ್ಷಗಳಿಗೆ ಅವರು ಸವಾಲು ಹಾಕಿದರು ಸಮಾರಂಭದಲ್ಲಿ ಹಾಜರಿದ್ದ ಎಲ್ಲರಿಗೂ ಬಿಜೆಪಿ ಹಂಚಿಕೊಂಡಿರುವ ದೂರವಾಣಿ ಸಂಖ್ಯೆಗೆ ಮಿಸ್ಡ್ ಕಾಲ್ ಮಾಡುವ ಮೂಲಕ ಸಿಎಎಗೆ ತಮ್ಮ ಬೆಂಬಲ ವ್ಯಕ್ತಪಡಿಸುವಂತೆ ಮನವಿ ಮಾಡಿದರು ಸಿಎಎ ಕುರಿತಂತೆ ದೇಶದ ಜನರನ್ನು ಪ್ರತಿಪಕ್ಷಗಳು ದಾರಿತಪ್ಪಿಸುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಈ ಜನಾಂದೋಲನ ನಡೆಸುತ್ತಿದೆ ಎಂದು ಅವರು ಹೇಳಿದರು ದೇಶದಲ್ಲಿ ಕೈಲ್ವೆಯ ವಿಸ್ತರಣೆ ಮತ್ತು ವಿಭಜನೆಗಾಗಿ ಖಾಸಗಿ ವಲಯದ ಸಹಕಾರವನ್ನು ಕೋರಲು ಯೋಜಿಸಲಾಗುತ್ತಿದೆ ಎಂದು ರೈಲ್ವೆ ಸಚಿವ ಪೀಯೂಷ್ ಗೋಯೆಲ್ ಮಧ್ಯಪ್ರದೇಶದಲ್ಲಿಂದು ತಿಳಿಸಿದ್ದಾರೆ

ಖಾಸಗಿ ಸಾರ್ವಜನಿಕ ಪಾಲುದಾರಿಕೆ ಸಹ ಇದಕ್ಕೆ ಪೂರಕ ಎಂದರು ರೈಲ್ವೆಯಲ್ಲಿ ಖಾಸಗಿ ವಲಯದ ಹೂಡಿಕೆ ದೇಶದ ಮತ್ತು ಪ್ರಯಾಣಿಕರ ಹಿತದೃಷ್ಟಿಯಿಂದ ಕೂಡಿದೆ ಎಂದರು ಇಂದೋರ್ ಮತ್ತು ಉಜ್ಜಯಿನಿಗೆ ಒಂದು ದಿನದ ಭೇಟಿ ನೀಡಿದ್ದ ಗೋಯಲ್ ದೇಶದಲ್ಲಿ ರೈಲುಗಳ ಕಾರ್ಯಾಚರಣೆಯ ಸುಧಾರಣೆಯ ನಿಟ್ಲಿನಲ್ಲಿ ಎಲ್ಲಿ ಕಡಿಮೆ ಪ್ರಯಾಣಿಕರ ಒತ್ತಡವಿದೆಯೋ ಅಂಥ ನಿಲ್ಲಾಣಗಳಲ್ಲಿ ರೈಲು ನಿಲುಗಡೆ ನಿಲ್ಲಿಸಲಾಗಿದೆ ಎಂದರು ಅವರು ಉಜ್ಜಯಿನಿಯಿಂದ ಬನಾರಸ್ ಗೆ ವಿಶೇಷ ರೈಲಿನ ಸಂಚಾರದ ಪ್ರಕಟಣೆ ಮಾಡಿದರು

ಮೋದಿ ಅವರು ಪ್ರಶ್ನೆಗಳಿಗೆ ಉತ್ತರ ನೀಡುವುದರ ಜೊತೆಗೆ ಪರೀಕ್ಷಾ ಒತ್ತಡ ನಿವಾರಿಸುವುದು ಹೇಗೆ ಎಂಬ ಬಗ್ಗೆ ಆಯ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ ಜಮ್ನು ಮತ್ತು ಕಾತ್ನೀರದ ದಕ್ಷಿಣ ಕಾತ್ನೀರದ ಪುಲ್ವಾಮಾ ಜಿಲ್ಲೆಯ ಟ್ರಾಲ್ ಉಪ ವಿಭಾಗದಲ್ಲಿಂದು ಭದ್ರತಾ ಪಡೆಗಳು ಮೂವರು ಭಯೋತ್ವಾದಕರನ್ನು ಹತ್ಯೆಗೈದಿವೆ ಮೃತ ಭಯೋತ್ಪಾದಕರ ಪೈಕಿ ಒಬ್ಬನನ್ನು ಹಿಜಬ್ನ ಸ್ವಳೀಯ ಹಿರಿಯ ಕಮಾಂಡರ್ ಹಮ್ಗದ್ ಖಾನ್ ಎಂದು ಗುರುತಿಸಲಾಗಿದೆ ಪತ್ಯೆಯಾದ ಉಳಿದಿಬ್ಬರು ಭಯೋತ್ಪಾದಕರ ಗುರುತು ಪತ್ತೆಕಾರ್ಯ ಮುಂದುವರಿದಿದೆ ಭದ್ರತಾ ಪಡೆಗಳು ನಿನ್ನೆ ದಕ್ಷಿಣ ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಹಿದ್ದುಲ್ ಮುಜಾಹಿದ್ದೀನ್ನ ಉಪ ಮುಖ್ಯಸ್ವ ನವೀದ್ ಬಾಬು ಸೇರಿದಂತೆ ಇಬ್ಬರು ಭಯೋತ್ವಾದಕರನ್ನು ವಶಕ್ಕೆ ಪಡೆದಿದ್ದರು ಕುಲ್ಗಾಮ್ ಜಿಲ್ಲೆಯಲ್ಲಿ ಮೀರ್ ಬಜಾರ್ನಲ್ಲಿ ಖಾಸಗಿ ವಾಹನದಲ್ಲಿ ತೆರಳುತ್ತಿದ್ದ ಈ ಇಬ್ಬರು ಭಯೋತ್ಪಾದಕರನ್ನು ಬಂಧಿಸುವಾಗ ಡಿಎಸ್ಷಿ ದರ್ಜೆಯ ಪೊಲೀಸ್ ಅಧಿಕಾರಿ ದೇವೇಂದರ್ ನನ್ನೂ ಬಂಧಿಸಲಾಗಿದೆ ಮೂಲಗಳ ಪ್ರಕಾರ ಬಂಧಿತ ಡಿಎಸ್ಸಿ ವಿರುದ್ದ ಕುಲ್ಗಾಮ್ನ ವಾನ್ನೂ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಿಸಲಾಗಿದ್ದು ಪ್ರಸ್ತುತ ವಿಶೇಷ ಕಾರ್ಯಾಚರಣೆ ಗುಂಪಿನ ಶಿಬಿರದಲ್ಲಿ ತನಿಖೆ ಮುಂದುವರಿದಿದೆ ತ್ರೀನಗರದಲ್ಲಿಂದು ಸಂಜೆ ಸುದ್ಲಿಗಾರರೊಂದಿಗೆ ಮಾತನಾಡಿದ ಕಾತ್ನೀರ ವಲಯದ ಪೊಲೀಸ್ ಮಹಾ ನಿರ್ದೇಶಕ ವಿಜಯ್ ಕುಮಾರ್ ಹಿಜಬ್ ನ ಉನ್ನತ ಕಮಾಂಡರ್ ಪಮ್ನದ್ ಖಾನ್ ಹಾಗೂ ಇತರ ಇಬ್ಲರು ಭಯೋತ್ವಾದಕರನ್ನು ಕೊಂದು ಹಾಕಿರುವುದು ಜಮ್ನು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದನೆ ನಿಗ್ರಹ ಹೋರಾಟದಲ್ಲಿ ಅತಿ ದೊಡ್ಡ ಯಶಸ್ಸು ಎಂದು ಬಣ್ನೆಸಿದರು ಪೌರತ್ವ ತಿದ್ದುಪಡಿ ಕಾಯಿದೆ ಸಿಎಎಯನ್ನು ಹಿಂಪಡೆಯುವ ಪ್ರಶ್ನೆಯೇ ಇಲ್ಲ ಇದು ಜಮ್ಮ ಮತ್ತು ಕಾಶ್ಮೀರ ಸೇರಿದಂತೆ ದೇಶದಾದ್ಯಂತ ಜಾರಿಯಲ್ಲಿದೆ ಎಂದು ಕೇಂದ್ರ ಅಲ್ಪ ಸಂಖ್ಯಾತರ ವ್ಯವಹಾರಗಳ ಸಚಿವ ಮುಕ್ತಾರ್ ಅಬ್ಲಾಸ್ ನಖ್ವಿ ಅವರಿಂದು ತಿಳಿಸಿದ್ದಾರೆ ಹುನಾರ್ ಹಾತ್ ಕಾರ್ಯಕ್ರಮದ ವೇಳೆ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ದೇಶದ ಜನತೆಗೆ ತಪ್ಪು ಮಾಹಿತಿ ನೀಡಲು ಪ್ರತಿಪಕ್ಷಗಳು ಒಗ್ಗೂಡಿವೆ ಮತ್ತು ಒಂದು ವರ್ಗದಲ್ಲಿ ಆತಂಕ ಮೂಡಿಸುತ್ತಿವೆ ಎಂದು ಆರೋಪಿಸಿದರು ಮಮತಾ ಬ್ಲಾನರ್ಜಿ ಸೇರಿದಂತೆ ಕೆಲವು ಪ್ರತಿಪಕ್ಷ ನಾಯಕರು ಆಯಾ ರಾಜ್ಲಗಳಿಗೆ ತಮ್ನದೇ ಆದ ಕಾನೂನು ಇರುತ್ತದೆ ಎಂದು ನೀಡಿರುವ ಹೇಳಿಕೆಯ ಬಗ್ಗೆ ಉಲ್ಲೇಖಿಸಿದ ಅವರು ಮೊದಲು ಈ ನಾಯಕರು ಭಾರತದ ಸಂವಿಧಾನವನ್ನು ಸೂಕ್ತವಾಗಿ ಅರ್ಥಮಾಡಿಕೊಳ್ಟಬೇಕು ಎಂದರು ದೇಶದ ಯಾರೊಭ್ಲರಿಗೂ ಪೌರತ್ನ ತಿದ್ಲುಪಡಿ ಕಾಯಿದೆ ಬೆದರಿಕೆ ಒಡ್ಲುವುದಿಲ್ಲ ಎಂದು ಸ್ಪಷ್ಪಪಡಿಸಿದ ಅವರು ಭಾರತೀಯ ಮುಸ್ಲಿಂ ಸಮುದಾಯದವರು ದೇಶದ ಭಾಗವಾಗಿದ್ದು ಸಿಎಎ ಅನುಷ್ಠಾನದಿಂದ ದೇಶದ ಯಾವುದೇ ಪ್ರಜೆಗೂ ತೊಂದರೆ ಆಗುವುದಿಲ್ಲ ಎಂದು ಸ್ವಷ್ಟಪಡಿಸಿದರು

ದೇಶದಾದ್ಯಂತ ಇಂದು ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ಆಚರಿಸಲಾಗುತ್ತಿದೆ

ಅವರು ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್ನ ಸ್ಥಾಪಕರಾಗಿದ್ದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತೀಯ ಸಂಸ್ಕೃತಿಯ ಪುನರುತ್ಯಾನಕ್ಕೆ ಶ್ರಮಿಸಿದ ಸ್ವಾಮಿ ವಿವೇಕಾನಂದರಿಗೆ ಗೌರವ ನಮನ ಸಲ್ಲಿಸಿದರು ದೇಶದಾದ್ಯಂತ ಇಂದು ವಿವೇಕಾನಂದ ಜಯಂತಿ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು